ತೆಲಂಗಾಣ ರಾಜ್ಯಪಾಲರಾದ ಡಾ

ಮೆಲ್ಲೋರ್ನ್ನಲ್ಲಿ ನಡೆಯುತ್ತಿರುವ ಆಸ್ಲೇಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ವಿಶ್ವದ ನಂ

ಇದೇ ವೇಳೆ ಅವರು ರಾಮನಾಥಪುರಂ ತೂತುಕುಡಿ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ರಾಷ್ಪಕ್ಕೆ ಸಮರ್ಪಿಸಲಿದ್ದಾರೆ ಇದಲ್ಲದೆ ಮನಾಲಿಯ ಚೆನ್ನೈ ಪೆಟ್ರೋಲಿಯಂ ನಿಗಮ ನಿಯಮಿತ ಗ್ಲಾಸೋಲಿನ್ ಡಿಡೆಸಲ್ಪರ್ಲೆಸೇಷನ್ ಫಟಕವನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ನಾಗಪಟ್ಟಣಂನಲ್ಲಿ ಕಾವೇರಿ ಬೇಸಿನ್ ಸಂಸ್ಕರಣಾ ಫಟಕಕ್ಕೂ ಪ್ರಧಾನಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳಿಂದ ಭಾರಿ ಪ್ರಮಾಣದಲ್ಲಿ ಸಾಮಾಜಿಕ ಆರ್ಥಿಕ ಪ್ರಯೋಜನಗಳಾಗುವ ಜತೆಗೆ ಇದು ದೇಶದ ಆತ್ಮನಿರ್ಭರ್ ಉತ್ತೇಜನಕ್ಕೆಇನ್ನಷ್ಟು ಬಲ ನೀಡಲಿದೆ ಕಾರ್ಯಕ್ರಮದಲ್ಲಿ ತಮಿಳುನಾಡು ರಾಜ್ಯಪಾಲ ಬಸ್ತರಿಲಾಲ್ ಪುರೋಹಿತ್ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿರಲಿದ್ದಾರೆ

ಇದರಿಂದ ಒಎನ್ ಜಿಸಿ ಅನಿಲ ಫಟಕಗಳಿಗೆ ಮತ್ತು ಕೈಗಾರಿಕೆಗಳು ಹಾಗೂ ವಾಣಿಜ್ವ ಗ್ರಾಹಕರಿಗೆ ನೈಸರ್ಗಿಕ ಅನಿಲವನ್ನು ಪೂರೈಸಲು ಸಹಕಾರಿಯಾಗುತ್ತದೆ

ವೆಚ್ವದಲ್ಲಿ ನಿರ್ಮಿಸಲಾಗುತ್ತಿದೆ ಇದು ಕಡಿಮೆ ಸೆಲ್ಫರ್ ಹಾಗೂ ಪರಿಸರಸ್ನೇಹಿ ಗ್ಧಾಸೋಲಿನ್ ಉತ್ಪಾದಿಸಲಿದ್ದು ಇದರಿಂದ ಮಾಲಿನ್ಯ ತಗ್ಗಿಸಲು ಮತ್ತು ಶುದ್ಧ ಪರಿಸರ ಕಾಯ್ದುಕೊಳ್ಳಲು ನೆರವಾಗಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಸ್ಕಾಂ ಟೆಕ್ನಾಲಜಿ ಮತ್ತು ಲೀಡರ್ ಶಿಪ್ ಪೋರಂ ಎನ್ಟಎಲ್ಎಫ್ ಅನ್ನು ಉದ್ದೇಶಿಸಿ ಇಂದು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ

ದೇಶದಲ್ಲಿ ಕಳೆದ ಆರು ವರ್ಷಗಳ ಅವಧಿಯಲ್ಲಿ ವಿಶ್ವದ ಕೆಲವು ಅತಿ ದೊಡ್ಡ ಸಾರ್ವಜನಿಕ ಕಲ್ಲಾಣ ಕಾರ್ಯಕ್ರಮಗಳನ್ನು ಕ್ಲೆಗೆತ್ತಿಕೊಳ್ಳಲಾಗಿದ್ದು ಬಡವರು ಫನತೆ ಗೌರವದಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡುವಂತಹ ಪ್ರಯತ್ನಗಳು ಮುಂದುವರೆದಿವೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಜಾಗತಿಕ ಒಳಿತಿನ ನಿಟ್ಟನಲ್ಲಿ ಮಾನವೀಯ ಕೇಂದ್ರಿತ ಪರಿಕಲ್ಪನೆ ಅನುಸರಿಸಲಾಗುತ್ತಿದೆ ಎಂದರು ಈ ವಿಧಾನ ಆರೋಗ್ಯ ಸಮತೋಲಿತ ಅಭಿವೃದ್ದಿ ಹಾಗೂ ಜನರ ಯೋಗಕ್ಷೇಮ ಆಧರಿತವಾಗಿದೆ ಸಾರ್ವತ್ರಿಕ ನೈರ್ಮಲ್ಯ ಕಾಪಾಡುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಅಸ್ನಾಂನಲ್ಲಿ ವಿಡಿಯೊ ಕಾನ್ವರೆನ್ಸ್ ಮೂಲಕ ಮಹಾಬಾಹು ಬ್ರಹ್ನಪುತ್ರ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ಅವರು ಧುಬ್ರಿ ಪುಲ್ಟಾರಿ ಸೇತುವೆಗೆ ಶಂಕು ಸ್ಥಾಪನೆ ನೆರವೇರಿಸಲಿದ್ದು ಮಜುಲಿ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಅಸ್ಲಾಂ ಮುಖ್ಯಮಂತ್ರಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಕಿರಣ್ ಬೇಡಿ ಅವರನ್ನು ಪದಚ್ಚುತಗೊಳಿಸಲಾಗಿದ್ದು ತೆಲಂಗಾಣ ರಾಜ್ಜಪಾಲರಾದ ಡಾ ತಮಿಳುಸಾಯಿ ಸುಂದರರಾಜನ್ ಅವರಿಗೆ ಸದ್ದಕ್ಷೆ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಲಾಗಿದೆ ಮುಂದಿನ ವ್ಯವಸ್ಥೆಯನ್ನು ಮಾಡುವವರೆಗೆ ಹೆಚ್ಚುವರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ತಮಿಳುಸಾಯಿ ಸುಂದರರಾಜನ್ ಅವರಿಗೆ ಸೂಚಿಸಲಾಗಿದೆ ಎಂದು ರಾಷ್ಟಪತಿ ಭವನ ತಿಳಿಸಿದೆ ಪುದುಚೇರಿಯ ಆಡಳಿತರೂಢ ಕಾಂಗ್ರೆಸ್ ಪಕ್ಷ ಅಲ್ಪಮತಕ್ಕೆ ಕುಸಿದ ಬೆನ್ನಲ್ಲೇ ಈ ನಿರ್ಧಾರ ಪ್ರಕಟಗೊಂಡಿದೆ ಪುದುಚೇರಿ ಮುಖ್ಯಮಂತ್ರಿ ವಿ ನಾರಾಯಣಸ್ವಾಮಿ ಅವರ ಆಪ್ತ ಎ ಜಾನ್ ಕುಮಾರ್ ಮಂಗಳವಾರ ರಾಜೀನಾಮೆ ನೀಡಿದ್ದಾರೆ

ಕರ್ನಾಟಕದಲ್ಲಿ ಗ್ರಾಮದ ಸಮಸ್ಥೆಗಳನ್ನು ಖುದ್ದು ಅರಿತು ಸ್ವಳದಲ್ಲೇ ಪರಿಹಾರ ಸೂಚಿಸಲು ಪ್ರತಿತಿಂಗಳ ಮೂರನೇ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಗ್ರಾಮ ವಾಸ್ತವ್ದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ರೂಪಿಸಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ

ಚೆನ್ನೈನಲ್ಲಿ ರಸ್ತೆ ಸುರಕ್ಷಾ ಯೋಜನೆಗಳನ್ನು ಉದ್ವಾಟಿಸಿ ಮಾತನಾಡಿದ ಸಚಿವರು ಇತರ ಎಲ್ಲಾ ರಾಜ್ಗಗಳು ರಸ್ತೆ ಸುರಕ್ಷತೆಗಾಗಿ ತಮಿಳುನಾಡು ಮಾದರಿಯನ್ನು ಅನುಸರಿಸಬೇಕಿದ್ದು ದೇತದಲ್ಲಿ ರಸ್ತೆಗಳ ಅಗಲ ಹೆಚ್ಚಿಸುವ ಅಗತ್ಯವಿದೆ ಸಮಸ್ಥೆಗಳನ್ನು ಗುರುತಿಸುವ ಜೊತೆಗೆ ಉತ್ಪೃಷ್ಠ ಇಂಜನಿಯರಿಗ್ ವಿಧಾನಗಳನ್ನು ಅನುಸರಿಸಬೇಕು ಎಂದು ಸಚಿವ ಗಡ್ಕರಿ ಹೇಳಿದ್ದಾರೆ

ಎಲೆಕ್ಟಿಕ್ ಬಸ್ ಮೆಟ್ರೋ ರೈಲುಗಳು ಮತ್ತು ಜಲಮಾರ್ಗಗಳಂತಹ ಸಾರ್ವಜನಿಕ ಸಾರಿಗೆಗಳನ್ನು ಅಭಿವೃದ್ಧಿ ಪಡಿಸಬೇಕಾದ ಅಗತ್ಯವಿದೆ ಎಂದು ಸಚಿವರು ನುಡಿದರು

ರಾಡ್ ಲೇವರ್ ಅಂಗಣದಲ್ಲಿ ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಲದಲ್ಲಿ ವಿಶ್ವದ ನಂ

ಇನ್ನು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಮತ್ತು ಜಪಾನ್ ನ ನವೊಮಿ ಒಸಾಕಾ ಸೆಮಿಫ್ಲೆನಲ್ ತಲುಪಿದ್ದು ಫ್ಲೆನಲ್ ಪ್ರವೇಶಕ್ನಾಗಿ ನಾಳೆ ಸೆಣಸಾಟ ನಡೆಸಲಿದ್ದಾರೆ

ಕ್ವಾರ್ಟರ್ ಫೈನಲ್ಸ್ ಪಂದ್ಭದಲ್ಲಿ ಸಿಮೊನಾ ಹ್ಲಾಲೆಪ್ ವಿರುದ್ದ ಗೆದ್ದರೆ ಒಸಾಕಾ ಸೀಹ್ ಸು ವೀ ವಿರುದ್ದ ಜಯ ಗಳಿಸಿದ್ದಾರೆ ಇಂದು ಪುರುಷರ ಸಿಂಗಲ್ಲ್ ವಿಭಾಗದ ಇತರ ಕ್ವಾರ್ಟರ್ ಫೈನಲ್ಲ್ ಪಂದ್ಯಗಳಲ್ಲಿ ರಾಫೆಲ್ ನಡಾಲ್ ಮತ್ತು ಸ್ಲೆಫಾನೋಸ್ ಸಿಸಿಪಾಸ್ ಹಾಗೂ ಆಂಡ್ರೆ ರುಬ್ಲೆವ್ ಮತ್ತು ಡ್ಲಾನಿಲ್ ಮೆಡ್ವೆಡೆವ್ ಮುಖಾಮುಖಿಯಾಗಲಿದ್ದಾರೆ

ಕಳೆದ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಕಲೆ ಸಂಸ್ಕೃತಿ ಮತ್ತು ಕೃಷಿ ಆವಿಷ್ಕಾರ ಕುರಿತು ಪ್ರಸ್ತಾಪಿಸಿದ್ದರು ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಗೌ ಓಪನ್ ಪೋರಮ್ ಮೂಲಕ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದಾಗಿದೆ